ಸಾಲ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಪಿಎಂ ಸ್ವನಿಧಿ ಪೋರ್ಟಲ್ ಹಾಗೂ ಎಸ್ಬಿಐ ಪೋರ್ಟಲ್ಗಳ ನಡುವಿನ ಸಂಪರ್ಕಗಳನ್ನು ಹೆಚ್ಚಿಸುವ ಆಪ್ಗೆ ಚಾಲನೆ

ವೆಂಕಯ್ಯನಾಯ್ಡು ಶುಭಾಶಯ

ಸಾಲ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಪಿಎಂ ಸ್ವನಿಧಿ ಪೋರ್ಟಲ್ ಹಾಗೂ ಸ್ಸೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪೋರ್ಟಲ್ಗಳ ನಡುವಿನ ಸಂಪರ್ಕಗಳನ್ನು ಹೆಚ್ಚಿಸುವ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ ಅನ್ನು ಕೇಂದ್ರ ವಸತಿ ಹಾಗೂ ನಗರಾಭಿವೃದ್ದಿ ಕಾರ್ಯದರ್ಶಿ ದುರ್ಗಾಶಂಕರ್ ಮಿಶ್ರಾ ಇಂದು ಉದ್ಘಾಟಿಸಿದರು ಈ ಆಪ್ನಿಂದ ಪಿಎಂ ಸ್ವನಿಧಿ ಪೋರ್ಟಲ್ ಮತ್ತು ಎಸ್ಬಿಐನ ಇ ಮುದ್ರಾ ಪೋರ್ಟಲ್ ನಡುವಿನ ದತ್ತಾಂಶಗಳು ಯಾವುದೇ ಅಡೆ ತದೆ ಇಲ್ಲದೆ ವಿನಿಮಯವಾಗಲಿದ್ದು ಉತ್ತಮ ಕಾರ್ಯನಿರ್ವಹಣೆ ಸಾಧ್ಯವಾಗಲಿದೆ ಅಲ್ಲದೆ ಸಾಲಗಳ ಮಂಜೂರಾತಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ವೇಗವಾಗಿ ನಡೆಯಲಿದೆ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರ ತಂದಿರುವ ಈ ಯೋಜನೆಯಲ್ಲಿ ಫಲಾನುಭವಿಗಳು ಶೀಫ್ರ ಸಾಲ ಪಡೆಯಲು ಸಾಧ್ಯವಾಗಲಿದೆ

ನಗರ ಪ್ರದೇಶದ ಬೀದಿ ಬದಿ ವ್ಯಾಪಾರಿಗಳು ಈ ಯೋಜನೆ ಅದಿ ಹತ್ತು ಸಾವಿರ ರೂಪಾಯಿಗಳನ್ನು ಸಾಲವಾಗಿ ಪಡೆಯಲಿದ್ದು ಒಂದು ವರ್ಷದೊಳಗಾಗಿ ಮಾಸಿಕವಾಗಿ ಮರುಪಾವತಿ ಮಾಡಬಹುದಾಗಿದೆ

ಮಿಶ್ರ ಹಾಗೂ ಎಸ್ಬಿಐ ಮುಖ್ಯ ಮಹಾ ಪ್ರಬಂಧಕ ದುಖ್ಬಂಧುರಾತ್ ಪರಸ್ಪರ ಒಡಂಬಡಿಕೆಗೆ ಸಹಿಹಾಕಿದರು ಈ ಸಂದರ್ಭದಲ್ಲಿ ನಬಾರ್ಡ್ ಅಧ್ಯಕ್ಷ ಜಿ ಆರ್ ಚಿಂತಾಲಾ ಉಪಸ್ಥಿತರಿದ್ದರು ರೈತರ ಕೃಷಿ ಉತ್ಪನ್ನ ಸಂಘಟನೆಗಳಿಗೆ ಸ್ವಸಹಾಯ ಗುಂಪುಗಳ ಮೂಲಕ ಸಾಲದ ಹರಿವನ್ನು ಹೆಚ್ಚಿಸುವ ಹಾಗೂ ಜಂಟಿ ಹೊಣೆಗಾರಿಕೆ ಕುರಿತಂತೆ ಒಡಂಬಡಿಕೆಯಾಗಿದೆ

ಜೈಶಂಕರ್ ಇಂದು ಟೋಕಿಯೋದಲ್ಲಿ ಜಪಾನಿನ ವಿದೇಶಾಂಗ ಸಚಿವ ತೊಶಿಮಿಟ್ಸು ಮೊಟೇಗಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಉತ್ಪಾದನೆ ಕೌಶಲ್ಯಗಳು ಮೂಲಸೌಕರ್ಯ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಹಾಗೂ ಆರೋಗ್ಯ ಕುರಿತಂತೆ ಚರ್ಚೆ ನಡೆಸಲಾಯಿತು ಎಂದು ಭಾರತ ಜಪಾನ್ ಕಾರ್ಯತಂತ್ರ ಚರ್ಚೆಯ ನಂತರ ಜೈಶಂಕರ್ ತಿಳಿಸಿದರು ಕೋವಿಡ್ ಚೇತರಿಕೆ ನಂತರ ಭಾರತ ಹಾಗೂ ಜಪಾನ್ ವಿಶೇಷ ಸಹಭಾಗಿತ್ವದೊಂದಿಗೆ ಮಹತ್ತರ ವ್ಯತ್ಯಾಸವನ್ನು ನಿರ್ಮಿಸಬಹುದಾಗಿದೆ ಮತ್ತು ಇಂಡೋ ಫೆಸಿಫಿಕ್ನಲ್ಲಿ ಸ್ಡಿರತೆ ಭದ್ರತೆ ಹಾಗೂ ಸಮ್ಬದ್ಗತೆ ಹೊಂದಲು ಉಭಯ ರಾಷ್ಟಗಳು ಬದ್ದವಾಗಿರುವ ಬಗ್ಗೆ ಚರ್ಚಿಸಲಾಗಿದೆ ಎಂದು ಅವರು ಸರಣಿ ಟ್ವೀಟ್ ಮಾದಿದ್ದಾರೆ

ಈ ಹಿನ್ನೆಲೆಯಲ್ಲಿ ಆರ್ಎಎಫ್ ಸಿಬ್ಬಂದಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಲು ಶುಭಾಶಯ ಕೋರಿದ್ದಾರೆ ಆರ್ಎಎಫ್ ಐತಿಹಾಸಿಕ ಸಾಧನೆ ಮಾಡಿದ್ದು ಕರ್ತವ್ಯಕ್ಕೆ ಅರ್ಪಿಸಿಕೊಳ್ಳುವ ಹಾಗೂ ಧ್ವೆರ್ಯ ಸಾಹಸ ಉತ್ಕೃಷ್ವತೆಗೆ ಹೆಸರಾಗಿದೆ ಎಂದು ಉಪರಾಷ್ವಪತಿ ಟ್ವೀಟ್ ಮಾದಿದ್ದಾರೆ

ಈ ಪಡೆಯನ್ನು ಗಲಭೆ ಇನ್ನಿತರ ದಂಗೆ ಪರಿಸ್ಥಿತಿಗಳನ್ನು ಹತ್ತಿಕ್ಕಲು ಬಳಸಲಾಗುತ್ತಿದ್ದು ಇದು ಆಂತರಿಕ ಭದ್ರತಾ ಕರ್ತವ್ಯವನ್ನೂ ನಿರ್ವಹಿಸುತ್ತಿದೆ

ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ವಿವಿಧ ಹಬ್ಬಗಳು ಬರಲಿದ್ದು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎದುರಾಗುವ ಜನಜಂಗುಳಿ ತಪ್ಪಿಸಲು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದೆ ಧಾರ್ಮಿಕ ಸ್ಥಳಗಳು ವ್ಯಾಪಾರ ಮೇಳಗಳು ರ್ಾಲಿ ಪ್ರದರ್ಶನ ಮಳಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಸೂಕ್ತ ನಿರ್ದೇಶನಗಳನ್ನು ನೀಡಿದೆ

ಇಂತಹ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವರ ಜೊತೆ ಸ್ಯಾನಿಟೈಸರ್ ವ್ಯವಸ್ಠೆ ಮಾಡಬೇಕು ದೇಹದ ಉಷ್ಣಾಂಶ ತಪಾಸಣೆಗೆ ಕ್ರಮ ತೆಗೆದುಕೊಳ್ಳುವ ಜೊತೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಯಾವುದೇ ಹಬ್ಬ ಅಥವಾ ಸಾಂಸ್ಕೃತಿಕ ಚಟುವಟಿಕೆಯನ್ನು ಕಂಟೈನ್ಮೆಂಟ್ ವಲಯದ ಹೊರಭಾಗದಲ್ಲಿ ಮಾತ್ರ ಆಯೋಜಿಸಬೇಕು ಕಂಟೈನ್ಮೆಂಟ್ ಪ್ರದೇಶದಲ್ಲಿರುವವರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮನೆಗಳಿಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳಬೇಕು ಸಾರ್ವಜನಿಕ ಪ್ರದೇಶಗಳಲ್ಲಿ ಕನಿಷ್ಠ ಆರು ಅದಿ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಯಾವುದೇ ವಸ್ತುಗಳನ್ನು ಮುಟ್ವಬಾರದು ಮೂರ್ತಿಗಳು ಹಾಗೂ ಧಾರ್ಮಿಕ ಪುಸ್ತಕಗಳನ್ನು ಸಹ ಧಾರ್ಮಿಕ ಪ್ರದೇಶಗಳಿಗೆ ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ

ಚೇತರಿಕೆ ಪ್ರಮಾಣದಲ್ಲಿ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಣಾನದಲ್ಲಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ ಚೇತರಿಕೆ ಪ್ರಮಾಣದಲ್ಲಿ ಸತತ ಏರಿಕೆ ಕಂದು ಬರುತ್ತಿದ್ದು

ಜಾಗತಿಕವಾಗಿ ಇದು ಅತಿ ಕದಿಮೆ ಪ್ರಮಾಣವಾಗಿದೆ

ಕರ್ನಾಟಕದ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಆಯ್ಕೆಯಾಗಿದ್ದ ಸುರೇಶ ಅಂಗಡಿ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಗುರುತರ ಕೆಲಸಗಳನ್ನು ಮಾಡಿ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಇತ್ತೀಚೆಗೆ ನಿಧನಹೊಂದಿದ ಸಚಿವ ಸುರೇಶ ಅಂಗದಿ ಅವರ ಮನೆಗೆ ಮುಖ್ಯಮಂತ್ರಿಗಳು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಇದಕ್ಕೂ ಮುನ್ನಾ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾದಿದ ಯಡಿಯೂರಪ್ಪ ಹಲವು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ವಿವಿಧ ರೈಲ್ವೆ ಯೋಜನೆಗಳನ್ನು ಪೂರ್ಣಗೊಳಿಸಲು ಅವರು ಆಸಕ್ತಿಯಿಂದ ಕಾರ್ಯ ನಿರ್ವಹಿಸಿದ್ದರು ಎಂದು ಸ್ಮರಿಸಿಕೊಂಡರು ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿರುವ ಪ್ರವಾಹ ಪರಿಸ್ಥಿತಿ ಹಾಗೂ ಕೋವಿಡ್ ಸೋಂಕು ನಿಯಂತ್ರಣ ಕುರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು

ಈ ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ ಅಂಕ ಪಟ್ಟಿಯಲ್ಲಿ ಮೊದಲ ಸ್ದಾನಕ್ಕೆ ಬದ್ತಿ ಪಡೆದಿದೆ